ಎಸ್

ವಾರ್ತೆಗಳ ವಿವರ ಮುಖ್ಯಮಂತ್ರಿ ಬಿ ಎಸ್

ಈ ಬಾರಿ ಬಜೆಟ್ನಲ್ಲಿ ರೈತರ ಬಡವರ ಪರ ಯೋಜನೆಗಳನ್ನು ಪ್ರಕಟಿಸುವ ನಿರೀಕ್ಷೆಯಿದೆ ಕುಡಿಯುವ ನೀರು ಕೆರೆಗಳ ಅಭಿವೃದ್ದಿ ಹಾಗೂ ವಸತಿಗೆ ಸಂಬಂಧಿಸಿದಂತೆ ಹಲವು ಯೋಜನೆಗಳಿಗೆ ಹೆಚ್ಚಿನ ಸಂಪನ್ಮೂಲ ಮಂಜೂರು ಮಾಡುವ ಸಾಧ್ಯತೆಯಿದೆ ರೈತರ ಪರವಾಗಿ ಪ್ರತ್ಯೇಕ ಕೃಷಿ ಬಜೆಟ್ ಮಂಡಿಸಲಿರುವ ಮುಖ್ಯಮಂತ್ರಿ ನೀರಾವರಿ ಕ್ಷೇತ್ರಕ್ಷೆ ಹೆಚ್ಚನ ಆದ್ಯತೆ ನೀಡುವ ನಿರೀಕ್ಷೆ ಇದೆ ರಾಜ್ಯದ ಪ್ರಮುಖ ಆದಾಯ ಮೂಲಗಳಾದ ವಾಣಿಜ್ಯ ತೆರಿಗೆ ಮೋಟಾರು ವಾಹನ ನೋಂದಣಿ ಮುಂದಾಕ ಮತ್ತು ಅಬಕಾರಿಯಿಂದ ಹೆಚ್ಚಿನ ಸಂಪನ್ಮೂಲ ಸಂಗ್ರಹಿಸುವ ಗುರಿಯನ್ನು ಹೊಂದುವ ಸಾಧ್ಯತೆ ಇದೆ ವಿತ್ವದಲ್ಲಿಯೇ ಅತಿದೊಡ್ಡ ಪ್ರಜಾಪ್ರಭುತ್ವವಾದ ಭಾರತ ಅತಿದೊಡ್ಡ ಲಿಖಿತ ಸಂವಿಧಾನ ಹೊಂದಿದ್ದು ಇದರ ಕರ್ತ್ಯ ಬಾಬಾಸಾಹೇಬ್ ಅಂಬೇಡ್ಕರ ಅವರಾಗಿದ್ದು ಅವರ ಪೂರ್ಣ ಶ್ರಮದ ಫಲವೇ ಭಾರತ ಸಂವಿಧಾನ ಎಂದು ಮುಖ್ಯಮಂತ್ರಿ ಬಿ ಎಸ್

ಸಾರ್ವತ್ರಿಕ ಮತದಾನ ಕಲ್ಪಿಸಲು ಅನೇಕ ವಿರೋಧಗಳು ವ್ವಕ್ತವಾದರೂ ಸಂವಿಧಾನದ ಮೂಲಕ ಅದನ್ನು ಕಡ್ವಾಯವಾಗಿ ಜಾರಿಗೆ ತರಲಾಗಿದೆ ಎಲ್ಲ ವರ್ಗದ ಹಕ್ಕು ರಕ್ಷಣೆಗೆ ಸಂವಿಧಾನ ಒತ್ತು ನೀಡಿದೆ ಸಂವಿಧಾನವನ್ನು ಯಾರಿಂದಲೂ ಬದಲಾಯಿಸಲು ಸಾಧ್ಯವಿಲ್ಲ ಎಂದರು ಇದಕ್ಕೂ ಮುನ್ನ ಕಾನೂನು ಹಾಗೂ ಸಂಸದೀಯ ಖಾತೆ ಸಚಿವ ಜೆ

ಮಾಧುಸ್ವಾಮಿ ರಾಜಧರ್ಮ ಮತ್ತು ನ್ಯಾಯಧರ್ಮದ ಕುರಿತು ಪ್ರಸ್ತಾಪಿಸಿ ಭಾರತದ ಸಂವಿಧಾನ ರಚನೆಯ ಮಹತ್ವವನ್ನು ವಿವರಿಸಿದರು

ಎಲ್ಲ ನಾಲ್ಕು ಅಂಗಗಳು ಸಂವಿಧಾನದ ಆಶಯದಂತೆ ಸಮರ್ಪಕವಾಗಿ ಕಾರ್ಯನಿರ್ವಹಿಸಬೇಕು ಎಂದು ಹೇಳಿದರು ಕಾಂಗ್ರೆಸ್ನ ಹಿರಿಯ ಶಾಸಕ ಎಚ್

ಪಾಟೀಲ್ ಮಾತನಾಡಿ ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ ಎಂಬ ಭಾಷಣವನ್ನು ಮಾಡಿರುವ ಸಭಾಧಕ್ಷರು ಹಲವು ವಿಚಾರಗಳನ್ನು ಸ್ಪಷ್ಟವಾಗಿ ಉಲ್ಲೇಖಿಸಬೇಕಾಗಿತ್ತು ಮೂರು ಭಾಗಗಳಾಗಿ ಸಭಾಧ್ಯಕ್ಷರು ಭಾಷಣದಲ್ಲಿ ವಿಂಗಡಿಸಿದ್ದಾರೆ ಸಂವಿಧಾನ ರಚನೆಗೆ ಕೊಡುಗೆ ನೀಡಿದವರ ಸ್ಪರಣೆ ಮಾಡುವುದು ಅತಿ ಅವಶ್ವಕವಾಗಿದೆ ಎಂದರು ಜೆಡಿಎಸ್ ಮುಖಂಡ ಎಚ್

ಕುಮಾರಸ್ವಾಮಿ ಮೀಸಲಾತಿ ಸೌಲಭ್ಯವನ್ನು ಕೇವಲ ಹತ್ತು ವರ್ಷಕ್ಕೆ ಸೀಮಿತವಾಗಿರುವಂತೆ ಸಂವಿಧಾನ ಶಿಲ್ಪಿ ಬಾಬಾಸಾಹೇಬ್ ಅಂಬೇಡ್ಕರ್ ಪ್ರತಿಪಾದಿಸಿದ್ದರು ಆದರೆ ಕಾರಣಾತರಂಗಳಿಂದ ಏಳು ದಶಕಗಳ ಕಾಲ ಇದನ್ನು ಮುಂದುವರೆಸಿದರೂ ಆ ವರ್ಗದ ಅಭಿವೃದ್ದಿ ಮಾತ್ರ ನಿಗದಿತ ಪ್ರಮಾಣದಲ್ಲಿ ಆಗಿಲ್ಲ ಎಂದು ವಿಷಾದಿಸಿದರು ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಂವಿಧಾನದ ಕುರಿತು ಚರ್ಚೆ ಶುಕ್ರವಾರ ಮುಂದುವರೆಯಲಿದೆ ಈ ಬಗ್ಗೆ ಅನೇಕ ಶಾಸಕರು ಮಾತನಾಡಲಿದ್ದಾರೆ ಎಂದು ಹೇಳಿದರು

ಮಸೂದೆಯು ಆದಾಯ ತೆರಿಗೆ ಮತ್ತು ಕಾರ್ಪೋರೇಟ್ ತೆರಿಗೆಗೆ ಸಂಬಂಧಿಸಿದ ಬಾಕಿ ಇರುವ ತೆರಿಗೆ ವಿವಾದಗಳನ್ನು ಬಗೆಹರಿಸುವ ಕಾರ್ಯವಿಧಾನವನ್ನು ಒದಗಿಸಲಿದೆ

ಸರಳವಾಗಿ ವಹಿವಾಟು ನಡೆಸಲು ಅನುಕೂಲ ಕಲ್ಪಿಸಿಕೊಡುವುದು ಸರ್ಕಾರದ ಉದ್ದೇಶ ಈ ಹಿನ್ನೆಲೆ ಕೆಲವು ಚಟುವಟಕೆಗಳನ್ನು ಅಪರಾಧದ ವ್ಯಾಪ್ತಿಯಿಂದ ಕೈಬಿಡಲಾಗಿದೆ ಎಂದರು ಈಗ ಕಾಯ್ದೆಯಡಿ ಯಾವುದೇ ಅಪರಾಧಕ್ಕೆ ಬಂಧಿಸುವ ಅವಕಾಶವಿಲ್ಲ ಶಿಕ್ಷೆಯ ಪ್ರಮಾಣ ಹಾಗೂ ದಂಡ ವಿಧಿಸುವ ಅವಕಾಶಗಳನ್ನು ನಿಯಂತ್ರಿಸಲಾಗಿದೆ ಎಂದು ತಿಳಿಸಿದರು

ಚಿಲ್ಲರೆ ಮಾರುಕಟ್ಟೆ ಕಲ್ಲಿದ್ದಲು ಗಣಿಗಾರಿಕೆ ಉತ್ಪಾದನಾ ಕ್ಷೇತ್ರಗಳಲ್ಲಿ ಪ್ರಗತಿಯಾಗಿದೆ ಭಾರತ ಉತ್ಪಾದನಾ ಕೇಂದ್ರವಾಗಿ ಬೆಳೆಯುತ್ತಿದೆ ಎಂದರು ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ

ಈ ಹಿನ್ನೆಲೆ ದೇಶದ ಎಲ್ಲಾ ಅಂತಾರಾಷ್ಟೀಯ ವಿಮಾನಗಳಲ್ಲಿ ತೀವ್ರ ತಪಾಸಣೆ ನಡೆಸಲಾಗುತ್ತಿದೆ ಎಂದು ಕೇಂದ್ರ ಆರೋಗ್ಯ ಸಚಿವ ಡಾ ಹರ್ಷವರ್ಧನ್ ಹೇಳಿದ್ದಾರೆ

ಆದರೆ ಇದೀಗ ಎಲ್ಲಾ ಅಂತಾರಾಷ್ಟೀಯ ವಿಮಾನಗಳಿಂದ ಆಗಮಿಸುವ ಎಲ್ಲಾ ಪ್ರಯಾಣಿಕರನ್ನು ಸಾರ್ವತ್ರಿಕ ತಪಾಸಣೆಗೆ ಒಳಪಡಿಸಲಾಗುವುದು ಎಂದು ಅವರು ಹೇಳಿದರು

ಸುಧಾಕರ್ ವಿಧಾನ ಪರಿಷತ್ನಲ್ಲಿ ನಿನ್ನೆ ಹೇಳಿದ್ದಾರೆ ಸದನದಲ್ಲಿ ಈ ವಿಷಯ ಕುರಿತು ಸ್ವಯಂ ಪ್ರೇರಿತ ಹೇಳಿಕೆ ನೀಡಿದ ಸಚಿವರು ರಾಜ್ವದಲ್ಲಿ ಯಾವುದೇ ವ್ವಕ್ತಿಗೆ ಸೋಂಕು ತಗಲಿರುವುದು ದೃಢಪಟ್ಟಲ್ಲ ಆದರೆ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ

ಪೊಲೀಸ್ ಶಿಕ್ಷಣ ಪಶುವೈದ್ಯಕೀಯ ಇಲಾಖೆ ಹೊಟೇಲ್ ಉದ್ದಿಮಿದಾರರಿಗೆ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂತೆ ಮಾರ್ಗಸೂಚಿ ನೀಡಲಾಗಿದೆ

ರಾಜ್ಯದಲ್ಲಿ ಕೊರೊನಾ ವೈರಸ್ ಸೋಂಕು ಭೀತಿ ಇಲ್ಲ ಈ ವಿಚಾರವಾಗಿ ವದಂತಿ ಹಬ್ಬಿಸಿದಲ್ಲಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ಇಲಾಖೆ ಎಚ್ಚರಿಕೆ ನೀಡಿದೆ ಕೊರೊನಾ ಕುರಿತು ಸುಳ್ಳು ಮಾಹಿತಿ ಹಬ್ಬಿಸುವವರ ವಿರುದ್ದ ನೆರೆಯ ಕೇರಳ ಹಾಗೂ ತೆಲಂಗಾಣದಲ್ಲಿ ಪೊಲೀಸರು ಪ್ರಕರಣ ದಾಖಲಿಸುತ್ತಿದ್ದಾರೆ ಅದೇ ರೀತಿ ರಾಜ್ಯದಲ್ಲೂ ವದಂತಿ ಹಬ್ಬಿಸುವವರ ವಿರುದ್ದ ತ್ರಮ ಕೈಕೊಳಲಾಗುವುದು ಎಂದು ಇಲಾಖೆಯ ಆಯುಕ್ತ ಪಂಕಜ್ ಕುಮಾರ್ ಪಾಂಡೆ ಹೇಳಿದ್ದಾರೆ ಕೊರೋನಾ ವೈರಸ್ ಸೋಂಕು ಹರಡುವುದನ್ನು ತಡೆಯುವ ಸಲುವಾಗಿ ಜನರು ಸಾಮೂಹಿಕವಾಗಿ ಒಂದೆಡೆ ಸೇರುವುದನ್ನು ಆದಪ್ಪು ಕಡಿಮೆ ಮಾಡಬೇಕು ಎಂದು ವಿಶ್ವದಾದ್ಯಂತ ತಜ್ಜರು ಸಲಹೆ ನೀಡಿದ್ದಾರೆ ಹೀಗಾಗಿ ಈ ವರ್ಷ ಯಾವುದೇ ಹೋಳಿ ಮಿಲನ ಕಾರ್ಯಕ್ರಮದಲ್ಲಿ ಭಾಗವಹಿಸದಿರಲು ನಿರ್ಧರಿಸಿರುವುದಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಟ್ವೀಟ್ ಮಾಡಿದ್ದಾರೆ

ಹಿಂದೊಮ್ಮೆ ನಾಲ್ಕು ಗೋಡೆಗಳ ನಡುವೆ ಬಂಧಿಯಾಗಿದ್ದ ಮಹಿಳೆ ಆಧುನಿಕ ಯುಗದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ತನ್ನ ಅಸ್ಕಿತೆಯನ್ನು ಸಾಬೀತುಪಡಿಸಿದ್ದಾಳೆ ತನ್ನ ಸಾಮರ್ಥ್ಯ ಪೂಬಲ್ಯ ಮೆರೆದಿದ್ದಾಳೆ

ಈ ಸರಣಿಯ ಐದನೆಯ ಸಾಧಕಿ ಓಜಲ್ ನಲವಡಿ ಚಿಕ್ಕ ವಯಸ್ಸಿನಲ್ಲಿ ಸ್ಕೇಟಿಂಗ್ ಕ್ರೀಡೆಯಲ್ಲಿ ಗಿನ್ನೆಸ್ ಪುಸ್ತಕದಲ್ಲಿ ದಾಖಲಾಗಿರುವ ಸಾಧನೆ ಇವರದು